ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಕರ್ನಾಟಕ ಸೇರಿ ಕೆಲವು ರಾಜ್ಯಗಳೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಡಾ

ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹಾಗೂ ಮದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಂದು ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದೆ ಇದೇ ವೇಳೆ ತಮಿಳುನಾಡಿನ ಕನ್ನಾಕುಮಾರಿ ಕ್ಷೇತ್ರದ ಹಾಗೂ ಕೇರಳದ ಮಲಪ್ಪುರಂ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯೂ ನಡೆಯಕ್ತಿದೆ ವಿದ್ಯುನ್ನಾನ ಮತಯಂತ್ರ ಇವಿಎಂ ಜೊತೆಗೆ ಅತ್ಯಾಧುನಿಕ ವಿವಿಪ್ಲಾಟ್ ಬಳಕೆ ಮಾಡಲಾಗುತ್ತಿದೆ

ಪ್ರತಿ ಮತಗಟ್ಟೆಯಲ್ಲಿ ಕುಡಿಯುವ ನೀರು ಶೌಚಾಲಯ ಕಾಯುವಿಕೆಗೆ ಸ್ಲಳಾವಕಾಶ ಸೇರಿದಂತೆ ಕನಿಷ್ಣ ಸೌಲಭ್ಯಗಳನ್ನು ಖಾತರಿಪಡಿಸಲಾಗಿದೆ

ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಡ್ಡಾ ಅವರೂ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಜತೆ ತಮ್ಮ ಅನಿಸಿಕೆ ಪಂಚಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮವನ್ನು ವಿವಿಧ ಸಾಮಾಜಕ ಜಾಲತಾಣಗಳಲ್ಲಿ ನೇರಪ್ರಸಾರ ಮಾಡಲಾಗುತ್ತಿದೆ

ಕರ್ನಾಟಕ ಸೇರಿದಂತೆ ಸೋಂಕು ಪ್ರಕರಣಗಳು ಹೆಚ್ಚಿರುವ ರಾಜ್ಯಗಳಲ್ಲಿ ಆಗತ್ತ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಕೇಂದ್ರ ಸೂಚಿಸಿದೆ ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾನುವಾರ ಉನ್ನತ ಮಟ್ಟದ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದ್ದರು ಇದರ ಮುಂದುವರೆದ ಭಾಗವಾಗಿ ಕೊರೊನಾ ಸೋಂಕು ಹೆಚ್ವಳವಾಗುತ್ತಿರುವ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಪರಿಸ್ಥಿತಿಯ ಅವಲೋಕನ ನಡೆಸಲಿದ್ದಾರೆ ಮಹಾರಾಷ್ಟ

ಇಬ್ಬರನ್ನೊಳಗೊಂಡ ಈ ಉನ್ನತ ಮಟ್ಟದ ತಂಡ ಓರ್ವ ವೈದ್ಯ ಅಥವಾ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಮತ್ತು ಸಾರ್ವಜನಿಕ ಆರೋಗ್ಯ ಪರಿಣಿತರನ್ನು ಒಳಗೊಂಡಿದೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಅಮೆರಿಕಾದ ಟ್ರೈಟನ್ ಎಲೆಕ್ಷಿಕ್ ಸಂಸ್ಟೆಯ ಮುಖ್ಯಕಾರ್ಯನಿರ್ವಪಣಾಧಿಕಾರಿ ಓಮಾಂಶು ಪಟೇಲ್ ಅವರೊಂದಿಗೆ ರಾಜ್ಯದಲ್ಲಿ ಪೂಡಿಕೆಯ ಅವಕಾಶಗಳ ಬಗ್ಗೆ ನಿನ್ನೆ ವರ್ಚುಯಲ್ ಸಭೆ ನಡೆಸಿದರು ಟ್ರೈಟನ್ ಎಲೆಕ್ಸಿಕ್ ವಾಹನಗಳ ಸಂಸ್ವೆಯು ರಾಜ್ಯದಲ್ಲಿ ಹೂಡಿಕೆ ಮಾಡಲು ಅಗತ್ಯವಿರುವ ಎಲ್ಲಾ ಸಹಕಾರ ಮತ್ತು ಬೆಂಬಲ ನೀಡುವುದಾಗಿ ಮುಖ್ಯಮಂತ್ರಿಯವರು ಭರವಸೆ ನೀಡಿದರು

ದೇಶದಲ್ಲಿ ಮೊತ್ತಮೊದಲ ಎಲೆಕ್ಷಿಕ್ ವಾಹನಗಳ ನೀತಿಯನ್ನು ಜಾರಿಗೆ ತಂದ ರಾಜ್ಯ ಕರ್ನಾಟಕ ಪ್ರಸ್ತುತ ನೀತಿಯನ್ನು ಹೆಚ್ಚು ಹೂಡಿಕೆಸ್ನೇಹಿಯನ್ನಾಗಿಸಲು ಪರಿಷ್ಠರಿಸಲಾಗುತ್ತಿದೆ ಎಂದು ಯಡಿಯೂರಪ್ಪ ತಿಳಿಸಿದ್ದಾರೆ

ನೂತನ ಕೈಗಾರಿಕಾ ನೀತಿಯು ಕರ್ನಾಟಕವನ್ನು ಜಾಗತಿಕ ಸರಬರಾಜು ಸರಪಳಿಯ ಬಹುಮುಖ್ಯ ಭಾಗವಾಗಿಸಿದೆ ಎಂದು ಮುಖ್ಕಮಂತ್ರಿಗಳು ತಿಳಿಸಿದರು ಹಿಮಾಂತು ಪಟೇಲ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಟ್ರೈಟನ್ ಸಂಸ್ಥೆ ಹೂಡಿಕೆ ಮಾಡಲು ಉತ್ಸುಕವಾಗಿದ್ದು ಇದರ ಸಂಭಾವ್ಯತೆಗಳನ್ನು ಪರಿಶೀಲಿಸಲಾಗುವುದು ಎಂದರು ರಷ್ಟಾದ ವಿದೇತಾಂಗ ಸಚಿವ ಸೆರ್ಗೆ ಲಾವ್ರಾವ್ ಎರಡು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಅವರೊಂದಿಗೆ ಇಂದು ಮಾತುಕತೆ ನಡೆಸಲಿದ್ದಾರೆ ಕಳೆದ ವರ್ಷದ ಸೆಪ್ಲೆಂಬರ್ನಲ್ಲಿ ನಡೆದ ರಷ್ಯಾ ಭಾರತ ಶ್ಯಂಗಸಭೆಯ ಅಂತಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಯಲಿದೆ ಅಂತಾರಾಷ್ಲೀಯ ಮತ್ತು ಪ್ರಾದೇಶಿಕ ಹಿತಾಸಕ್ತಿಯ ವಿಷಯಗಳ ಕುರಿತಂತೆಯೂ ಉಭಯ ನಾಯಕರು ಸಮಾಲೋಚಿಸಲಿದ್ಲಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರೆದಿರುವ ಹೊಸ ಆವೃತ್ತಿಯ ಎಕ್ಸಾಮ್ ವಾರಿಯರ್ಸ್ ಮಸ್ತಕದಲ್ಲಿ ಹಲವು ಆಸಕ್ತಿದಾಯಕ ಪ್ರಶ್ನೆಗಳು ವಿಷಯಗಳು ಸ್ತರಣೀಯ ಚರ್ಚೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಹೊಸ ಆವೃತ್ತಿಯ ಈ ಕೃತಿ ವಿದ್ಗಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ಟ್ಲೀಟ್ ಮಾಡಿದ್ದಾರೆ

ಮೂರು ಪಂತದ ಬೆಳವಣಿಗೆಯಲ್ಲಿ ಸಮಾಲೋಚನೆ ನಡೆಸುವ ಉದ್ದೇತ ಹೊಂದಲಾಗಿದೆ ಅವಕಾಶ ವಂಚಿತ ಮಕ್ಕಳಿಗೆ ಡಿಜಿಟಲ್ ಹಾಗೂ ಕೌಶಲ್ಯ ತರಬೇತಿ ಯುವ ಜನತೆ ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತು ನೀಡುವುದು ಈ ಸಭೆಯ ಉದ್ದೇಶವಾಗಿದೆ

ವಿಶ್ವದ ಅತಿ ಎತ್ತರದ ಅಪ್ರತಿಮ ಚೆನಾಬ್ ಸೇತುವೆಯ ಕಮಾನು ಮುಚ್ಚುವ ಕಾಮಗಾರಿಯನ್ನು ಭಾರತೀಯ ರೈಲ್ವೆ ನಿನ್ನೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇದು ಉದಂಪುರ್ ತ್ರೀನಗರ್ ಬಾರಾಮುಲ್ಲಾ ರೈಲ್ವೆ ಮಾರ್ಗವನ್ನು ಸಂಪರ್ಕಸುತ್ತದೆ ಈ ಅಸಾಧಾರಣ ಸೇತುವೆಗೆ ಉಕ್ಕಿನ ಕಮಾನು ಮುಚ್ಚುವ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ ಚಿನಾಬ್ ಸೇತುವೆ ಮೇಲೆ ನಿರ್ಮಿಸಿದ ಅತ್ಯಂತ ಕಠಿಣ ಕಾಮಗಾರಿ ಇದಾಗಿದೆ

ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದಷ್ಟು ಸಿವಿಲ್ ತಾಂತ್ರಿಕ ಸವಾಲನ್ನು ಈ ಕಾಮಗಾರಿ ಒಳಗೊಂಡಿತ್ತು

ಇದು ಕಮಾನಿನ ಎರಡೂ ತೋಳುಗಳನ್ನು ಸೇರಿಕೊಂಡಿದೆ

ಪ್ರಮುಖವಾದ ಕಮಾನುಗಳ ಕೆಲಸ ಪೂರ್ಣಗೊಂಡ ನಂತರ ಅಲ್ಲಿ ಅಳವಡಿಸಲಾಗಿದ್ದ ಕೇಬಲ್ ಗಳನ್ನು ತೆಗೆದು ಕಮಾನಿನ ಪಕ್ಕದಲ್ಲಿ ಕಾಂಕ್ರಿಟ್ ಹಾಕಿ ಸ್ವೀಲ್ ಸ್ಟರ್ಸೆಲ್ ನಿರ್ಮಿಸುವ ಟ್ರಾ ್ಯಕ್ ನಿರ್ಮಾಣ ಕೆಲಸ ಆರಂಭಿಸಲಾಗುತ್ತಿದೆ ಕಾಮಗಾರಿ ಪೂರ್ಣಗೊಂಡ ನಂತರ ರೈಜ್ಜೆ ಮಂಡಳಿಯ ಅಧ್ಯಕ್ಷ ಮತ್ತು ಸಿಇಒ ಸುನೀತ್ ಶರ್ಮಾ ಉತ್ತರ ರೈಲ್ವೆಯ ಪ್ರಧಾನ ವ್ಯವಸ್ಥಾಪಕ ಶ್ರೀ ಅಶುತೋಷ್ ಗಂಗಲ್ ಅವರೊಂದಿಗೆ ರೈಲ್ವೆ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಪಕ ವ್ಕವಹಾರಗಳು ವಾಣಿಜ್ಯ ಕೈಗಾರಿಕೆ ಸಚಿವ ಶ್ರೀ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ವರೆನ್ಸ್ ಮೂಲಕ ಕಾಮಗಾರಿಯನ್ನು ಪರಿಶೀಲಿಸಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಶಬರಮತಿ ಆಶ್ರಮದಲ್ಲಿ ಧ್ವಜಾರೋಪಣ ಮಾಡಿದ ಮನರಾವರ್ತಿತ ಐತಿಹಾಸಿಕ ದಂಡಿ ಮಾರ್ಚ್ ನಿನ್ನೆ ಸಂಜೆ ದಂಡಿ ತಲುಪಿದೆ ಅದರ ಸಮಾರೋಪ ಸಮಾರಂಭ ಇಂದು ನಡೆಯಲಿದ್ದು ಉಪರಾಷ್ಷಪತಿ ಎಂ

ಜನರಲ್ಲಿ ದೇಶಭಕ್ತಿ ಜಾಗೃತಗೊಳಿಸಲು ಈ ದಂಡಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ

ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರು ಕಳೆದ ತಿಂಗಳು ಬೆಂಗಳೂರಿಗೆ ಆಗಮಿಸಿದ್ದ ವೇಳೆ ಖೇಲೋ ಇಂಡಿಯಾ ಯುನಿವರ್ಸಿಟಿ ಗೇಮ್ಸ್ನ ಎರಡನೇ ಆವೃತ್ತಿ ಬೆಂಗಳೂರಿನಲ್ಲಿ ನಡೆಸುವುದಾಗಿ ಘೋಷಿಸಿದ್ದರು ಸರ್ಕಾರದ ಅಪರಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರ ನೇತೃಕ್ಷದಲ್ಲಿ ಪೂರ್ವ ಸಿದ್ದತಾ ನಡೆಯಿತು ರಾಷ್ಟಮಟ್ಟದಲ್ಲಿಯೇ ಅತ್ತುತ್ತಮವಾದ ಸಂಘಟನಾ ಕ್ರೀಡಾಕೂಟ ಇದಾಗಬೇಕು ಕ್ರೀಡೆ ವಸತಿ ಸಾರಿಗೆ ಸೇರಿದಂತೆ ಎಲ್ಲ ವಿಭಾಗದಲ್ಲೂ ಉತ್ಕೃಷ್ಟ ಮಟ್ಟದ ಸೇವೆ ನೀಡಲು ಸೂತ್ತ ಸಿದ್ಧತೆ ನಡೆಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ರಾಷ್ಟಮಟ್ಟದ ಕ್ರೀಡಾಕೂಟವಾಗಿರುವ ಕಾರಣ ಕೆಲವು ಕ್ರೀಡಾಂಗಣವನ್ನು ಉನ್ನತಮಟ್ಟಕ್ಕೆ ಏರಿಸಬೇಕು ಕಂಠೀರವ ಕ್ರೀಡಾಂಗಣ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ತ್ರೀಡಾಕೂಟ ಆಯೋಜನೆ ಬಗ್ಗೆ ಚರ್ಚಿಸಲಾಗಿದೆ ಕ್ರೀಡಾಕೂಟದ ಉದ್ಘಾಟನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲಾಗುತ್ತಿದೆ ಎಂದು ಸಭೆಯಲ್ಲಿ ಡಾ